ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿಯ ಸ್ನಾರ್ಟ್ ಇಂಡಿಯಾ ಪ್ಯಾಕಥಾನ್ ಉದ್ನೇತಿಸಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಅವರು ಹೊಸ ಶಿಕ್ಷಣ ನೀತಿ ದೇಶವನ್ನು ಜಾಗತಿಕ ಪ್ರಮುಖ ಶಿಕ್ಷಣ ಕೇಂದ್ರವನ್ನಾಗಿ ಮಾಡಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಯುವ ಶಕ್ತಿಯ ಮೇಲೆ ದೇಶಕ್ಕೆ ಸಂಪೂರ್ಣ ಭರವಸೆಯಿದೆ ಎಂದರು ದೇಶದ ಪ್ರತಿ ಹಳ್ಳಗಳಗೂ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ದೊರಕಬೇಕು ಎಂದರು ಎಲ್ಲಾ ಕ್ಷೇತ್ರಗಳಲ್ಲೂ ತಂತ್ರಜ್ವಾನ ಬಳಕೆಯಾಗಬೇಕು ಯುವಜನಾಂಗ ತಂತ್ರಜ್ಞಾನವನ್ನು ಸಮರ್ಪಕ ರೀತಿಯಲ್ಲಿ ಬಳಕೆ ಮಾಡುತ್ತಿದ್ದಾರೆ ಎಂದು ಪ್ರಧಾನಿ ನುಡಿದರು

ಮಹಾನ್ ಸ್ವಾತಂತ್ರ್ಯ ಸೇನಾನಿ ತಿಲಕರನ್ನು ದೇಶ ಗೌರವದಿಂದ ಸ್ಕರಿಸುತ್ತಿದೆ ಲೋಕಮಾನ್ಯ ತಿಲಕ್ ಅವರ ಅಗಾಧ ಬುದ್ಧಿ ಮತ್ತೆ ಸಾಟಿಯಲ್ಲದ ಧೈರ್ಯ ನ್ಯಾಯ ಸಂವೇದನೆ ಮತ್ತು ಸ್ವರಾಜ್ಯ ಕುರಿತ ಚಿಂತನೆಗಳು ಸರ್ವರಿಗೂ ಸ್ಫೂರ್ತಿದಾಯಕ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ದೇಶದ ಸಮಾಜ ಸುಧಾರಕರ ಸಾಲಿನಲ್ಲಿ ಅಗ್ರ ಪಂಕ್ತಿಯಲ್ಲಿದ್ದ ಲೋಕಮಾನ್ಯ ತಿಲಕರು ಸ್ವಯಂ ಆಡಳತದ ಪರಿಕಲ್ಪನೆ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು ಎಂದು ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಮ್ನ ಸಂದೇತದಲ್ಲಿ ಸ್ಲರಿಸಿದ್ದಾರೆ

ಮಂಡ್ಯದಲ್ಲಿನ ಮೈಶುಗರ್ ಕಾರ್ಖಾನೆಯನ್ನು ಬಲಪಡಿಸಲು ಸರ್ಕಾರ ಕ್ರಮ ಕೈಗೊಂಡಿದ್ದು ಕಾರ್ಖಾನೆಯಲ್ಲಿರುವ ಸಕ್ಕರೆಯನ್ನು ಮಾರಾಟ ಮಾಡಿ ಕಬ್ಬು ಬೆಳೆಗಾರರಿಗೆ ಬಾಕಿ ಹಣವನ್ನು ಪಾವತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚವ ಶಿವರಾಂ ಹೆಬ್ಬಾರ್ ಹೇಳದರು

ಇದೀಗ ಅವರು ಗುಣಮುಖರಾಗಿದ್ದು ಇದೊಂದು ಅಪರೂಪದ ದಾಖಲೆ ಎಂದು ಜಿಲ್ಲಾ ವೈದ್ಯಾಧಿಕಾರಿ ಬಸವರಾಜು ಸಂತಸ ವ್ಯಕ್ಷಪಡಿಸಿದ್ದಾರೆ

ಉಳಿದಂತೆ ಎಚ್ ಡಿ

ಚಿಕ್ಕಬಳ್ಳಾಮರ ಜಿಲ್ಲೆಯಾದ್ಯಂತ ಬಕ್ರೀದ್ ಪಟ್ಲವನ್ನು ಶ್ರದ್ಧಾ ಭಕ್ತಿ ಹಾಗೂ ಸರಳವಾಗಿ ಆಚರಿಸಲಾಯಿತು ಆದರೆ ಸಾಮೂಹಿಕ ಮೆರವಣಿಗೆಗೆ ಅವಕಾಶ ನೀಡಿರಲಿಲ್ಲ ಬಹುತೇಕ ಮುಸ್ಲಿಂ ಬಾಂಧವರು ಮನೆಗಳಲ್ಲೇ ಪ್ರಾರ್ಥನೆ ಸಲ್ಲಿಸಿದರು ಹಬ್ಬದ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲೆಯಾದ್ದಂತ ಬಗಿಬಂದೋಬಸ್ತ್ ಮಾಡಲಾಗಿತ್ತು ಮೈಸೂರು ಮಂಡ್ಯ ದೆಂಗಳೂರು ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹಬ್ಬ ಆಚರಿಸಿದ ವರದಿಯಾಗಿದೆ ಈ ನಡುವೆ ಮುಸ್ಲಿಂ ಬಾಂಧವರು ಮುಂಜಾನೆಯೇ ಮಸೀದಿಗಳಿಗೆ ತೆರಳಿ ವ್ಯಕ್ತಿಗತ ಅಂತರ ಕಾಪಾಡಿಕೊಂಡು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಕೊರೋನಾ ಹಿನ್ನೆಲೆಯಲ್ಲಿ ಹಸ್ತಲಾಗವ ನೀಡಬಾರದು ಮತ್ತು ಪರಸ್ವರ ಆಲಿಂಗನ ಮಾಡಿ ಶುಭಾಶಯ ವಿನಿಮಯ ಮಾಡಬಾರದು ಎಂದು ರಾಜ್ಯ ವಕ್ಪ್ ಮಂಡಳಿ ಕಟ್ಟುನಿಟ್ಟಿನ ಸೂಚನೆ ನೀಡಿತ್ತು

ರಾದ್ಯ ಸಚಿವ ಸಂಪುಟ ಶೀಘ್ರದಲ್ಲೇ ವಿಸ್ತರಣೆಯಾಗಲಿದೆ ಎಂಬ ಇಂಗಿತವನ್ನು ಬಿಜೆಪಿ ರಾಜ್ಯಾದ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ಸುಳ್ವದಲ್ಲಿಂದು ಸುಧಿಗಾರರೊಂದಿಗೆ ಮಾತನಾಡಿದ ಅವರು ಸಂಪುಟಕ್ಕೆ ಹೊಸದಾಗಿ ಮೂವರು ಶಾಸಕರನ್ನು ಸೇರಿಸಿಕೊಳ್ಳಲಾಗುವುದು ಎಂದರು ಮುಖ್ಯಮಂತ್ರಿ ಬಿ ಎಸ್

ಟಿ ರವಿ ತಿಳಿಸಿದ್ದಾರೆ

ಎರಡು ಪಾಳಿಗಳಲ್ಲಿ ಪ್ರಯೋಗಾಲಯ ಕೆಲಸ ನಿರ್ವಹಿಸಲಿದ್ದು

ಜೆಲ್ಲೆಯಲ್ಲಿ ಕೊರೋನಾ ಪರೀಕ್ಷಾ ಫಲಿತಾಂಶದ ವರದಿ ಪಡೆಯಲು ಇನ್ನು ವಿಳಂಬವಾಗುವುದಿಲ್ಲ

ವಿಧಾನಸಭಾ ಉಪಸಭಾಪತಿ ಎಸ್

ಧರ್ಮೇಗೌಡ ಹಾಗೂ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಸುಜಾತ ಕೃಷ್ಣಪ್ಪ ಮೂಡಿಗೆರೆ ಶಾಸಕ ಎಂ

ಕುಮಾರಸ್ವಾಮಿ ಜಿಲ್ಲಾಧಿಕಾರಿ ಡಾ ಬಗಾದಿ ಗೌತಮ್ ಮೊದಲಾದವರು ಹಾಜರಿದ್ದರು ಕೊರೋನಾ ಲಾಕ್ವೌನ್ ಸಂದರ್ಭದಲ್ಲಿ ಮಣ್ಣು ಹಾಕಿ ಬಂದ್ ಮಾಡಿರುವ ಗಡಿ ರಸ್ತೆಗಳನ್ನು ತೆರವುಗೊಳಿಸಲು ತ್ರಮ ಕ್ಕೆಗೊಳ್ಳಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಮಂಗಳೂರಿನಲ್ಲಿ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಳದಲ್ಲಿ ಇಂದು ಸುಧ್ಗಿಗಾರರೊಂದಿಗೆ ಮಾತನಾಡಿದ ಅವರು ದಕ್ಷಿಣ ಕನ್ನಡ ಕಾಸರಗೋಡು ಸಂಪರ್ಕಿಸುವ ಕೆಲವು ರಸ್ತೆಗಳನ್ನು ಈಗಾಗಲೇ ತೆರವುಗೊಳಸಲಾಗಿದೆ ಕೆಲವು ರಸ್ತೆಗಳನ್ನು ಕೇರಳದ ಕಡೆಯಿಂದ ಮುಚ್ಚಲಾಗಿದೆ ಈ ಕುರಿತು ಕಾಸರಗೋಡು ಜಿಲ್ಲಾಧಿಕಾರಿ ಜತೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಆರು ಕೋಟ ರೂಪಾಯಿ ಮೌಲ್ಯದ ಅತ್ಯಾಧುನಿಕ ಅಗ್ನಿಶಾಮಕ ವಾಹನ ಸೇರ್ಪಡೆಯಾಗಿದೆ ಲೋಕಸಭಾ ಸದಸ್ಯ ಡಾ ಉಮೇಶ್ ಜಾದವ್ ವಿಮಾನ ನಿಲ್ದಾಣಗಳ ಸೇವೆಗೆ ವಾಹನವನ್ನು ಇಂದು ಸಮರ್ಪಣೆ ಮಾಡಿದರು ತೈಲಗಾರ ವಿಮಾನ ನಿಲ್ದಾಣಗಳಲ್ಲಿ ವೇಗವಾಗಿ ಪರಡುವ ಬೆಂಕಿಯನ್ನು ನಂದಿಸಲು ಸಪಕಾರಿಯಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಯಾವುದೇ ಬಿಕ್ಕಟ್ಟನಿಂದ ದೇಶವನ್ನು ಪಾರು ಮಾಡಲು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ವಲಯಗಳು ಅಂತರ್ಗತ ಸಾಮರ್ಥ್ಯ ಹೊಂದಿವೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಕಾಣಾಭಿವೃದ್ಧಿ ಸಚಿವ ನರೇಂದ್ರ ಸಿಂಗ್ ತೋಮರ್ ತಿಳಿಸಿದ್ದಾರೆ ದೆಹಲಿಯಲ್ಲಿಂದು ಕಾರ್ಯಾಗಾರ ಉದ್ದೇತಿಸಿ ಮಾತನಾಡಿದ ಅವರು ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರ ಆತ್ಮ ನಿರ್ಭರ್ ಭಾರತ ಕಟ್ಟುವ ಕನಸನ್ನು ನನಸು ಮಾಡಲು ಗ್ರಾಮೀಣ ಭಾರತ ಮತ್ತು ಕೃಷಿಕ ಸಮುದಾಯ ಮಹತ್ವದ ಪಾತ್ರ ವಹಿಸಲಿದೆ ಎಂದರು

ದೇಶಕ್ಕೆ ಎದುರಾಗುವ ಯಾವುದೇ ವ್ಯತಿರಿಕ್ತ ಪರಿಸ್ಥಿತಿಗಳನ್ನು ಮೆಟ್ಟಿ ನಿಲ್ಲಾವ ತಾಕತ್ತು ದೇಶದ ಕೃಷಿಕರು ಮತ್ತು ಗ್ರಾಮೀಣ ಆರ್ಥಿಕತೆಗೆ ಇದೆ ಎಂಬುದಕ್ಕೆ ಇತಿಹಾಸವೇ ಸಾಕ್ಷಿ ಸದ್ಯದ ಇಂದಿನ ಪರಿಸ್ಥಿತಿಯು ಅದನ್ನೇ ಎತ್ತಿ ತೋರುತ್ತಿದೆ ಎಂದು ಅವರು ತಿಳಿಸಿದರು ನೈಸರ್ಗಿಕ ಮತ್ತು ಸಾವಯವ ಕೃಷಿ ಇಂದಿನ ಅಗತ್ಯ ಎಂದು ಪ್ರತಿಪಾದಿಸಿದ ಸಚಿವರು ಜನತೆ ಮತ್ತು ಪ್ರಾಣಿ ಪಕ್ಷಿಗಳ ಆರೋಗ್ಯದ ಜೊತೆಗೆ ಸ್ವಚ್ಧ ಪರಿಸರ ಮತ್ತು ಆರೋಗ್ಯವಂತ ಮಣ್ಣಿಗೂ ಇದು ಅತ್ಯಗತ್ಯ ಎಂದರು ದೇಶದ ಕೃಷಿ ವಲಯದ ಅಭಿವೃದ್ಧಿಗೆ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಕೃಷಿ ವಿಜ್ಞಾನಿಗಳು ಮಹತ್ವದ ಪಾತ್ರ ವಹಿಸಬೇಕಿದೆ ಕೃಷಿಯನ್ನೇ ನಂಬಿ ಬದುಕು ನಡೆಸುವ ದೇಶದ ಯುವಜನತೆಗೆ ಸಂಪೂರ್ಣ ಪ್ರೋತ್ಸಾಪ ನೀಡಲಾಗುವುದು ಎಂದು ಸಚಿವರು ಹೇಳಿದರು

ಊರ್ವ ಕ್ರೀಡಾಂಗಣದಲ್ಲಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಇದು ಶ್ಥಳೀಯ ಜನರ ಬಹುದಿನಗಳ ಬೇಡಿಕೆಯಾಗಿತ್ತು ಹೊಸ ವ್ಯವಸ್ಥೆಯಿಂದ ಪ್ರತಿಭೆಗಳಿಗೆ ಪ್ರಯೋಜನವಾಗಲಿದೆ ನಗರದ ಸರ್ಕಿಟ್ ಹೌಸ್ ಬಿಜೈ ರಸ್ತೆ ಒಳಚರಂಡಿ ವ್ಯವಸ್ಥೆ ಸರಿಪಡಿಸುವ ಕಾಮಗಾರಿಯನ್ನು ಆರಂಭಿಸಲಾಗಿದೆ ಎಂದು ಅವರು ಹೇಳಿದರು

ತನಿಖೆಗೆ ಆದೇತಿಸಬೇಕೆಂದು ಮಾಜಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ

ವಿಜಯೇಂದ್ರ ಅವರನ್ನು ತೋಟಗಾರಿಕೆ ಮತ್ತು ಮಂಡ್ಯ ಜೆಲ್ಲಾ ಉಸ್ತುವಾರಿ ಸಚಿವ ನಾರಾಯಣ ಗೌಡ ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ

ರಮಾನಾಥ ರೈ ಮಡಿಕೇರಿಯಲ್ಲಿಂದು ಒತ್ತಾಯಿಸಿದ್ದಾರೆ

ಎಸ್ ಹೊಲಗೇರಿ ಬಾಗಿನ ಅರ್ಪಿಸಿ ನಾಲೆಗಳಿಗೆ ನೀರು ಹರಿಸುವ ಯಂತ್ರಕ್ಕೆ ಶಾಸಕರು ಚಾಲನೆ ನೀಡಿದ್ದಾರೆ

ತರಕಾರಿಗಳನ್ನು ಮನೆ ಬಾಗಿಲಿಗೆ ತಲುಪಿಸುವ ಆನ್ಲೈನ್ ಮ್ಯವಸ್ಥೆಯನ್ನು ಆರಂಭಿಸಿದೆ ಗ್ರಾಪಕರು ತಮ್ಮ ಮೊಬೈಲ್ನಿಂದಲೇ ಪಣ್ಣು ತರಕಾರಿಗಳನ್ನು ಆರ್ಡರ್ ಮಾಡಿ ಮನೆ ಬಾಗಿಲಿಗೆ ತರೆಸಿಕೊಳ್ಳಬಹುದಾಗಿದೆ

ಜಗದೀಶ್ ತಿಳಿಸಿದ್ದಾರೆ

ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡಕವಿದ ವಾತಾವರಣ